ಪ್ರಸಕ್ತ ಸಾಲಿನ ಏಪ್ರಿಲ್ ಜೂನ್ ಅವಧಿಯಲ್ಲಿ ರಾಜ್ಯಕ್ಷೆ ಹೆಚ್ಚನ ವಿದೇತಿ ನೇರ ಬಂಡವಾಳ ಪರಿವು ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ

ರಾಜ್ಯದಲ್ಲಿ ಕೊವ್ಲಾಟ್ಲಿನ್ ಲಸಿಕೆ ವಿತರಣೆಗೆ ಸಕಲ ಸಿದ್ದತೆ ಸಚಿವ ಡಾ

ಶ್ರೀನಿವಾಸ ಪೂಜಾರಿ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಗೃಪ ಕಚೇರಿ ಕೃಷ್ಣಾದಲ್ಲಿ ಇಂದು ನಾನಾ ದೇಶಗಳ ಕಾನ್ಸಲರ್ ಜನರಲ್ಗಳನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯದಲ್ಲಿ ಪೂಡಿಕೆಗೆ ಉತ್ತಮ ವಾತವಾರಣವಿದ್ದು ಅದಕ್ಕಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಮನವರಿಕೆ ಮಾಡಿಕೊಟ್ವರು ಐಟಿ ಐಟಿಇಎಸ್ ಸೇವೆಗಳು ಯಂತ್ರೋಪಕರಣಗಳು ಉತ್ಪಾದನೆ ಏರೋಸ್ವೇಸ್ ಜೈವಿಕ ತಂತ್ರಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೂಡಿಕೆಗೆ ಇರುವ ಅವಕಾಶಗಳ ಬಗ್ಗೆ ವಿವರಿಸಿ ಕರ್ನಾಟಕದಲ್ಲಿ ಹೂಡಿಕೆ ಮಾಡುವಂತೆ ಅವರು ಮನವಿ ಮಾಡಿದರು ಕೈಗಾರಿಕಾ ಕಾರಿಡಾರ್ಗಳ ಅಭಿವ್ಯದ್ಲಿಗೆ ಸರ್ಕಾರ ಒತ್ತು ನೀಡಿದೆ

ದೆಂಗಳೂರು ಮಾತ್ರವಲ್ಲದೇ ಮೈಸೂರು ಮಂಗಳೂರು ಹುಬ್ಬಳ್ದಿ ಧಾರವಾಡ ಬೆಳಗಾವಿಯಂತಪ ಎರಡನೇ ಪಂತದ ನಗರಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು

ಎಸ್ ಯಡಿಯೂರಪ್ಪ ಇಂದು ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ನಾಪನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ರಾಜ್ಯ ವಿದ್ಯುತ್ ನಿಗಮ ನಿಯಮಿತದ ಮೂಲಕ ತ್ಯಾಜ್ಯದಿಂದ ತಯಾರಿಸುವ ವಿದ್ಯುತ್ ಉತ್ಪಾದನಾ ಘಟಕವನ್ನು ಸ್ವಾಪಸಲು ಸರ್ಕಾರ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು ಇಂತಪ ಯೋಜನೆ ರಾಜ್ಯದಲ್ಲಿ ಪ್ರ ಪ್ರಥಮವಾಗಿದ್ದು ಪರಿಸರ ಸ್ನೇಹಿ ಮತ್ತು ಅರ್ಥಿಕವಾಗಿ ಸಮರ್ಥನೀಯ ತಂತ್ರಜ್ವಾನದೊಂದಿಗೆ ತ್ನಾಜ್ಯದಿಂದ ವಿದ್ಯುತ್ ಉತ್ಪಾದಿಸಲಾಗುವುದು ಎಂದರು

ಆತ್ನ ನಿರ್ಭರ್ ಭಾರತ್ ಯೋಜನೆಯನ್ವಯ ಈ ಕಾರ್ಯದಲ್ಲಿ ಬಳಸುವ ಹೆಚ್ಚಿನ ವಸ್ತುಗಳು ಸ್ತದೇತಿಯದ್ಲೇ ಆಗಿರುತ್ತದೆ ಎಂದು ಅವರು ಹೇಳಿದರು

ಎಸ್ ಯಡಿಯೂರಪ್ಪ ಸೂಚಿಸಿದರು

ಸುಧಾಕರ್ ಹೇಳಿದ್ದಾರೆ ವೈದೇಹಿ ವೈದ್ಯಕೀಯ ವಿಜ್ಙಾನ ಮತ್ತು ಸಂಶೋಧನಾ ಸಂಶ್ವೆಯಲ್ಲಿ ಭಾರತ್ ಬಯೋಟೆಕ್ ಸಪಯೋಗದಲ್ಲಿ ಕೊವ್ಹಾಟಿನ್ ಲಸಿಕೆಯ ಮೂರನೇ ಹಂತದ ಕ್ಷಿನಿಕಲ್ ಪ್ರಯೋಗಕ್ಷೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಾಲನೆ ನೀಡಿದ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಡಾ

ಸುಧಾಕರ್ ರಾಜ್ಯಕ್ಷೆ ಇದು ಹೆಮ್ನೆಯ ವಿಷಯವಾಗಿದೆ ಎಂದರು

ಲಸಿಕೆ ನೀಡುವ ಸಮಯದಲ್ಲಿ ಕೇಳಬರುವ ವದಂತಿಗಳಿಗೆ ಯಾರೂ ಕಿವಿಗೊಡಬಾರದು ಎಂದರು ರಾಜ್ಯದಲ್ಲಿ ಲಸಿಕೆ ವಿತರಣೆಗೆ ಸಿದ್ದತೆ ಪೂರ್ಣಗೊಂಡಿದೆ

ಹೊಸದಾಗಿ ಬೆಂಗಳೂರು ತಿವಮೊಗ್ಗ ಬಳ್ಕಾರಿ ಜಿಲ್ಲೆಗಳಲ್ಲಿ ಪ್ರಾದೇತಿಕ ಲಸಿಕೆ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ರಾಜ್ಞದಲ್ಲಿ ಇಂದು ವಿವಿಧೆಡೆ ಪತ್ತೆಯಾಗಿರುವ ಕೊರೋನಾ ಸೋಂಕಿನ ಶ್ರಕರಣದ ಬಗ್ಗೆ ನಮ್ನ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ

ಸಿದ್ಲೇಶ್ವರ್ ಹೇಳದ್ದಾರೆ ದಾವಣಗೆರೆಯಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಚಿತ್ರದುರ್ಗದಲ್ಲಿ ಮನೆ ಮನೆಗೆ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸುವ ಕಾಮಗಾರಿ ಆರಂಭಿಸಿದ್ದು ಬರುವ ಜನವರಿಯಲ್ಲಿ ದಾವಣಗೆರೆಯ ಎಸ್ ಎಸ್ ಬಡಾವಣೆ ಮತ್ತು ವಿನಾಯಕ ಬಡಾವಣೆಗಳಲ್ಲಿ ಕಾಮಗಾರಿ ಆರಂಭಿಸಲಾಗುವುದು ಎಂದರು

ಟಿ ರವಿ ಇಂದು ಮಹಾರಾಷ್ಷದ ನಾಗ್ಬರದ ದೀಕ್ಷಾ ಭೂಮಿಯಲ್ಲಿರುವ ಭಾರತ ರತ್ನ ಡಾ

ಅಂಜೇಡ್ತರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಮಹಾರಾಷ್ಸದ ಬಿಜೆಪಿ ಘಟಕದ ಪಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಎನ್ ರವೀಂದ್ರ ತಿಳಿಸಿದ್ದಾರೆ

ಮಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಸಂತ್ರಸ್ತರ ಕುಟುಂಬದವರಿಗೆ ನಾಳೆ ಸಂಜೆಯೊಳಗೆ ಇನ್ನೂ ಹೆಚ್ಚಿನ ಪರಿಹಾರ ಒದಗಿಸಲಾಗುವುದು ಎಂದರು

ನಾಪತ್ತೆಯಾಗಿದ್ದ ಆರು ಮಂದಿಯ ಪೈತಿ ನಿನ್ನೆ ಇಬ್ಬರು ಹಾಗೂ ಇಂದು ನಾಲ್ಲು ಮಂದಿಯ ಮೃತ ದೇಹಗಳನ್ನು ಪತ್ತೆ ಹಚ್ಚಲಾಗಿದೆ

ಮಾನ್ನತೆ ಪಡೆದ ಶಾಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ಬೆಂಗಳೂರು ನಗರ ಜಲ್ಲಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಈ ಪ್ರವೇಶ ಪರೀಕ್ಷೆ ಬರೆಯಲು ಅರ್ಹರಾಗಿದ್ಲು ಆನ್ ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ

ಹೊಸಕೋಟೆಯಲ್ಲಿಂದು ನಡೆದ ಗ್ರಾಮ ಸ್ವರಾಜ್ಯ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಡೀ ದೇಶದಲ್ಲಿಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ವ್ಯವ್ಯತವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗಲ ತಾಲ್ಲೂಕುಗಳು ಪ್ರಗತಿ ಹೊಂದುತ್ತಿವೆ ಎಂದವರು ತಿಳಿಸಿದರು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ನಳೀನ್ಕುಮಾರ್ ಕಟೀಲ್ ಉಪ್ಟಿತರಿದ್ದರು

ಸುಧಾಕರ್ ತಿಳಿಸಿದ್ದಾರೆ ಲಾಲ್ಬಾಗ್ನಲ್ಲಿ ಇಂದು ಮಾವು ನಿಗಮದ ನೂತನ ಅಧ್ಯಕ್ಷರ ಅಧಿಕಾರ ಪದಗ್ರಹಣ ಹಾಗೂ ಮಾವು ಬೆಳೆಗಾರರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಾವಿನ ಹಣ್ಣಿಗೆ ಬೇಡಿಕೆ ಹೆಚ್ಲಾಗಿದೆ ಮಾವು ಮಾರುಕಟ್ನೆ ಸುಸ್ಸಿರತೆಗೆ ಅಗತ್ಯವಾದ ನೇರ ಮಾರುಕಟ್ಟೆ ಹೊರರಾಜ್ಯ ಮತ್ತು ಅಂತರಾಷ್ಷೀಯ ಮಾರುಕಟ್ಟೆಗಳ ಸಂಪರ್ಕ ಕಲ್ಪಿಸಬೇಕು ಮಾವಿಗೆ ರೋಗ ಬಂದಾಗ ಮತ್ತು ಸ್ಟೆಸರ್ಗಿಕವಾಗಿ ಬೆಳೆಯಲು ರೈತರು ಕೈಷಿ ವಿಶ್ವವಿದ್ವಾನಿಲಯದ ಸಹಾಯ ಪಡೆಯಬೇಕು ಎಂದರು ಇದೇ ಸಂದರ್ಭದಲ್ಲಿ ಸಚಿವರು ಮಾವು ತಾಂತ್ರಿಕ ಮಾಹಿತಿ ಒಳಗೊಂಡ ಕರಪತ್ರ ಹಾಗೂ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಿದರು ಮಂಡ್ಹ ನಗರಸಭಾ ಕಾರ್ಯಾಲಯದಿಂದ ನಿರ್ಮಿಸಲಾಗಿರುವ ನೂತನ ಅಮೃತ ಭವನ ಕಟ್ಟಡವನ್ನು ಪೌರಾಡಳಿತ ತೋಟಗಾರಿಕೆ ಮತ್ತು ರೇಷ್ನ ಖಾತೆ ಸಚಿವ ಡಾ

ನಾರಾಯಣ ಗೌಡ ಇಂದು ಉದ್ರಾಟಿಸಿದರು

ಕಂದಾಯ ಸಚಿವ ಆರ್ ಅಶೋಕ್ ಸಹಕಾರ ಸಚಿವ ಎಸ್

ಸೋಮಶೇಖರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ನಂತರ ಮಾತನಾಡಿದ ಅವರು ಜನರು ತಮ್ಮ ಮಕ್ಕಳ ಹುಟ್ಲುಹಬ್ಲದ ದಿನ ಒಂದೊಂದು ಗಿಡ ನೆಡುವ ಮೂಲಕ ಪರಿಸರ ಪ್ರೇಮ ಮೆರೆದು ಪರಿಸರ ಜಾಗೃತಿ ಮೂಡಿಸಬೇಕಿದೆ ಎಂದರು ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಷಾಗಿ ಅರಣ್ಣ ಇಲಾಖೆಯಿಂದ ನಿರ್ಮಿಸಲಾದ ಸಾಲು ಮರದ ತಿಮಕ್ಷ ಉದ್ಯಾನವನ್ನು ಜನತೆ ಸದ್ದಳಕೆ ಮಾಡಿಕೊಳ್ಲಬೇಕು ಎಂದು ಹೇಳದರು

ಸಕಾಲ ಸೇವೆಗಳ ಅನುಷ್ಠಾನ ಪ್ರಗತಿಯಲ್ಲಿ ಜಲ್ಲೆ ಅಕ್ಟೋಬರ್ ತಿಂಗಳನಲ್ಲಿ ರಾಜ್ಯದಲ್ಲಿಯೇ ಮೂರನೇ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ಚಿಕ್ಕಬಳ್ಲಾಪುರ ಜೆಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ ಅವಿಶ್ವಾಸ ನಿರ್ಣಯದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಷೆ ಇಂದು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ನವೀನ್ ರಾಜ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆಯಿತು ಗೌರಿಬಿದನೂರು ತಾಲೂಕು ತೊಂಡೇಬಾವಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯೆ ಸರಸ್ವತಮ್ನ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು

ಮಾಡದೇ ಶೀಘ ವಿಲೇವಾರಿಗೆ ಕ್ರಮಕ್ಟೆಗೊಳ್ಳದೇಕು ಎಂದು ಚಿತ್ರದುರ್ಗ ಸಕಾಲ ಮಿಷನ್ ಆಡಳಿತಾಧಿಕಾರಿ ಸೀಮಾ ಬಿ ನಾಯಕ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಉತ್ತರ ಒಳೆನಾಡು ಹಾಗೂ ಕರಾವಳಿಯಲ್ಲಿ ಒಣ ಹವೆಯ ಸಂಭವವಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತವಾರಣವಿರಲಿದ್ದು